ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ಲಾಗಿಂಗ್ ಎಂಬ ಹೊಸ ಪರಿಕಲ್ಪನೆಯ ಬಗ್ಗೆ ದೇತದ ಗಮನ ಸೆಳೆದಿದ್ದಾರೆ ರಾಷ್ಷಬಿತ ಮಹಾತ್ಮ ಗಾಂಧಿಯವರ ಕನಸು ನನಸಾಗಿಸುವ ಪ್ರಯತ್ನದಲ್ಲಿ ಇದೊಂದು ಉಪಕ್ರಮ ಎಂದು ಬಣ್ಣಿಸಿದ ಅವರು ಈ ಉಪಕ್ರಮವನ್ನು ಪರಿಚಯಿಸಿದ ರಿಪುದಮನ್ ಬೆಲ್ವಿ ಬಗ್ಗೆ ಮಾತನಾಡಿದರು

ಏಕಬಳಕೆಯ ಪ್ಲಾಸ್ಸಿಕ್ ನಿರ್ಮೂಲನೆಯ ಅಗತ್ಯವನ್ನು ಒತ್ತಿ ಹೇಳಿದ ಅವರು ಮಾದರಿ ಉದಾಹರಣೆಯಾಗಿ ಇಡೀ ಜಗತ್ತು ಭಾರತದ ಕಡೆಗೆ ನೋಡುತ್ತಿದೆ ಭಾರತ ಪರಿಸರ ಸಂರಕ್ಷಣೆಯ ನಾಯಕತ್ವ ವಹಿಸಿಕೊಂಡಿದೆ ಎಂದರು

ತಂಬಾಕು ಸೇವನೆ ತ್ವಜಿಸುವಂತೆ ಕರೆ ನೀಡಿದ ಪ್ರಧಾನಮಂತ್ರಿ ಯುವಜನಾಂಗ ಭಾರತದ ಭವಿಷ್ಣವಾಗಿದ್ದು ಇದರಿಂದಾಗಿಯೇ ಸರ್ಕಾರ ಇ ಸಿಗರೇಟ್ಅನ್ನು ನಿಷೇಧಿಸಿದೆ ಎಂದರು ಈ ಹೊಸ ರೀತಿಯ ಮಾದಕತೆ ಯುವಜನಾಂಗವನ್ನು ನಾಶಪಡಿಸಲಿವೆ ಫಿಟ್ ಇಂಡಿಯಾ ಗುರಿಯನ್ನು ಸಾಧಿಸಬೇಕಾದರೆ ಈ ಎಲ್ಲ ರೀತಿಯ ದುಶ್ಲಟವನ್ನು ತೊರೆಯಬೇಕಾಗುತ್ತದೆ ಎಂದು ಹೇಳದರು ಪುತ್ರಿಯೊಂದಿಗೆ ಸೆಲ್ಪಿ ಎಂಬ ಮಹಾ ಅಭಿಯಾನದ ಮಾದರಿಯಲ್ಲಿಯೇ ಭಾರತ್ ಕಿ ಲಕ್ಷ್ಣಿ ಎಂಬ ಹ್ವಾತ್ ಟ್ವಾಗ್ ಬಳಸಿಕೊಂಡು ಸಾಮಾಜಿಕ ಮಾಧ್ಯಮದಲ್ಲಿ ಹೆಣ್ಣು ಮಕ್ಕಳ ಸಾಧನೆಯನ್ನು ಪ್ರಚುರಪಡಿಸಬೇಕು ಭಾರತೀಯ ಸಂಸ್ಕತಿಯಲ್ಲಿ ಹೆಣ್ಣು ಮಕ್ಕಳನ್ನು ಲಕ್ಷಿಗೆ ಹೋಲಿಸಲಾಗುತ್ತದೆ ಈ ದೀಪಾವಳಿಯ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಸನ್ಮಾನಿಸುವ ಕಾರ್ಯಕ್ರಮಗಳು ಗ್ರಾಮಗಳು

ನವರಾತ್ರಿಯ ಹಬ್ಲದೊಂದಿಗೆ ಹಬ್ಲಗಳ ಕಾಲ ಆರಂಭಗೊಂಡಿದೆ ಈ ಋತುವಿನಲ್ಲಿ ಜನರು ಉದಾರಿಯಾಗಿರಬೇಕು ಅಗತ್ತಕ್ಕಿಂತ ಹೆಚ್ಚರುವ ವಸ್ತುಗಳನ್ನು ದಾನ ಮಾಡಬೇಕು ಹಲವು ನಗರಗಳಲ್ಲಿ ಎನ್ಜಿಒಗಳು ಬಟ್ಲೆ ಸಿಹಿ ತಿಂಡಿ ಆಹಾರ ಮತ್ತಿತರ ವಸ್ತುಗಳನ್ನು ಮನೆಗಳಿಂದ ಸಂಗ್ರಹಿಸಿ ಅಗತ್ಯವಿರುವವರಿಗೆ ಹಸ್ತಾಂತರಿಸಲು ನವೋದ್ಯಮಗಳನ್ನು ಆರಂಭಿಸಿವೆ ಎಂದರು

ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ಅವರೊಂದಿಗಿನ ಮಾತುಕತೆಯನ್ನು ಪ್ರಧಾನಿ ಮೋದಿ ಇದೇ ಸಂದರ್ಭದಲ್ಲಿ ಮೆಲುಕು ಹಾಕಿದರು

ಪಾಕಿಸ್ತಾನದ ಹೇಳಿಕೆಗೆ ಬಿಜೆಪಿ ಸಂಸದೆ ರೂಪಾಗಂಗೂಲಿ ಸೇರಿದಂತೆ ಭಾರತದ ನಿಯೋಗ ತೀವ್ರ ವಿರೋಧ ವ್ಯಕ್ತಪಡಿಸಿ ಬಿಜೆಪಿ ಆಡಳಿತ ಪಾಕಿಸ್ತಾನದಲ್ಲಿದೆ ಎಂದಿದೆ ಲೋಕಸಭಾ ಸ್ವೀಕರ್ ಓಂಬಿರ್ಲಾ ನೇತೃತ್ವದಲ್ಲಿ ಸಂಸದ ಅಧಿರ್ ರಂಜನ್ ಚೌಧರಿ ಮತ್ತು ಎಲ್ ಹನುಮಂತಯ್ಲ ನಿಯೋಗದಲ್ಲಿದ್ದರು

ಕಾಶ್ಮೀರದಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ ಎಂಬ ವರದಿಯಲ್ಲಿ ಯಾವುದೇ ಹುರುಳಲ್ಲ ಎಂದು ಕೇಂದ್ರ ಗೃಹ ಸಚವ ಅಮಿತ್ ಷಾ ಹೇಳಿದ್ದಾರೆ ನವದೆಹಲಿಯಲ್ಲಿ ರಾಷ್ಟೀಯ ಭದ್ರತೆಗೆ ಸಂಬಂಧಿಸಿದಂತೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಜಮ್ಮುವಿನಲ್ಲಿ ಎಲ್ಲಾ ಸ್ಥಿರ ದೂರವಾಣಿ ಸಂಪರ್ಕಗಳು ಕಾರ್ಯನಿರ್ವಹಿಸುತ್ತಿದ್ದು ಅನಾರೋಗ್ಭದಿಂದ ಬಳಲುವವರು ಚಿಕಿತ್ಸೆಗಾಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡುತ್ತಿದ್ದಾರೆ ಎಂದರು

ಇದೇ ವೇಳೆ